ಮನೋರಮಾ ಸುದ್ದಿ ಸಮಾವೇಶ ಉದ್ದೇಶಿಸಿ ಪ್ರಧಾನಿ ಭಾಷಣ ವಿವಿಧ ಭಾಷೆಗಳನ್ನು ಮಾತನಾಡುವ ಜನರನ್ನು ಹತ್ತಿರಕ್ಕೆ ತರಲು ಸೇತುವೆಯಾಗಿ ಕಾರ್ಯನಿರ್ವಹಿಸುವಂತೆ ಮಾಧ್ಯಮಗಳಿಗೆ ಕರೆ

ರಾಷ್ಟೀಯ ನಾಗರಿಕ ದಾಖಲಾತಿಯ ಅಂತಿಮ ಪಟ್ಟಿಯಲ್ಲಿ ತಮ್ಮ ಹೆಸರುಗಳನ್ನು ಪರಿಶೀಲಿಸಿಕೊಳ್ಳಲು ಎಲ್ಲ ವ್ಯವಸ್ಥೆ ಮಾಡಿದ ಅಸ್ಪಾಂ ಸರ್ಕಾರ

ಆಯುಷ್ ಮತ್ತು ಯೋಗ ಎರಡೂ ಫಿಟ್ ಇಂಡಿಯಾ ಆಂದೋಲನದ ಎರಡು ಪ್ರಮುಖ ಆಧಾರ ಸ್ತಂಭಗಳು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ದೆಹಲಿಯಲ್ಲಿಂದು ಯೋಗ ಅಭಿವ್ವದ್ದಿ ಮತ್ತು ಉತ್ತೇಜನಕ್ನಾಗಿ ಗಣನೀಯ ಕೊಡುಗೆ ನೀಡಿದವರಿಗೆ ಯೋಗ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾದಿದ ಅವರು ಮಹಾತ್ಮಾಗಾಂಧಿ ಅವರು ನ್ಯಾಚುರೋಪತಿ ಬದುಕಿನ ಮಾರ್ಗ ಎಂದು ನಂಬಿದ್ದರು ಎಂದು ಅವರು ಹೇಳಿದರು ಆಯುರ್ವೇದ ಮತ್ತು ಯೋಗದ ಮಹತ್ವವನ್ನು ಒತ್ತಿ ಹೇಳುವ ಪುರಾತನ ಪಠ್ಯಗಳು ಭಾರತದಲ್ಲಿವೆ ಎಂದ ಅವರು ತಾವು ತಮ್ಮ ಬದುಕಿನಲ್ಲಿ ಯೋಗ ಮತ್ತು ಆಯುರ್ವೇದದ ಪೂರ್ಣ ಸದುಪಯೋಗ ಪಡಿಸಿಕೊಳ್ಳುತ್ತಿರುವುದಾಗಿ ಹೇಳಿದರು ಫಿಟ್ ಇಂಡಿಯಾ ಆಂದೋಲನ ಉದ್ಘಾಟಿಸಿದ ಮಾರನೆಯ ದಿನವೇ ಆಯುಷ್ ಮತ್ತು ಯೋಗ ಕುರಿತ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿರುವುದು ಕಾಕತಾಳೀಯ ಎಂದು ಹೇಳಿದರು

ಆಯುಷ್ ಪದ್ಧತಿಯ ಶ್ರೇಷ್ಠ ಚಿಕಿತ್ಸಕರ ಸಾಧನೆಯನ್ನು ಈ ಅಂಚೆ ಚೀಟಿಗಳು ಒತ್ತಿ ಹೇಳುತ್ತವೆ ಮತ್ತು ಮನ್ನಣೆ ನೀಡುತ್ತವೆ

ಆಯುಷ್ ಆಧಾರಿತ ಆಹಾರ ಮತ್ತು ಜೀವನ ಶ್ವೆಲಿ ಸಾಮಾಜಿಕ ನಡೆವಳಿಕೆ ಅಳವಡಿಸಿಕೊಳ್ಳುವ ಮತ್ತು ಪ್ರಾಥಮಿಕ ಆರೋಗ್ಯ ರಕ್ಷಣೆಗಾಗಿ ಔಷಧೀಯ ಸಸ್ಯಗಳ ಬಳಕೆಯ ಮೂಲಕ ಸಮುದಾಯವನ್ನು ಸ್ವಯಂ ಆರೋಗ್ಯ ರಕ್ಷಣೆಯತ್ತ ಸಬಲೀಕರಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ ತಾವು ರಚನಾತ್ಮಕವಾದ ಟೀಕೆಗಳನ್ನು ಎದಿರು ನೋಡುತ್ತಿರುವುದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಮನೋರಮಾ ಸುದ್ದಿ ಸಮಾವೇಶ ಉದ್ದೇಶಿಸಿ ವಿಡಿಯೋ ಕಾನ್ಸರೆನ್ಸ್ ಮೂಲಕ ಮಾತನಾಡಿದ ಅವರು ವಿವಿಧ ಭಾಷೆಗಳನ್ನು ಮಾತನಾಡುವ ಜನರನ್ನು ಹತ್ತಿರಕ್ಕೆ ತರಲು ಸೇತುವೆಯ ರೀತಿ ಕಾರ್ಯನಿರ್ವಹಿಸುವಂತೆ ಮಾಧ್ಯಮಗಳಿಗೆ ಕರೆ ನೀಡಿದರು ರೈಲು ನಿಲ್ದಾಣಗಳಲ್ಲಿ ಜನರು ವೈಫೈ ಸೌಲಭ್ಯ ಬಳಸುವುದು ಈಗ ಸಾಮಾನ್ಯವಾಗಿದೆ ಈ ಬಗ್ಗೆ ಯಾರೊಬ್ಬರೂ ಚಿಂತಿಸಿರಲಿಲ್ಲ ಎಂದರು ಈಗ ಜನರು ಪಾದರ್ಶಕತೆಯ ಬಗ್ಗೆ ಮಾತನಾಡುತ್ತಾರೆ ಮತ್ತು ಯುವಕರಿಗೆ ಕುಟುಂಬದ ಹೆಸರು ಗೌಣವಾಗಿದೆ ಎಂದರು

ಇಷ್ಸೊಂದು ಭಾಷೆಗಳನ್ನು ಹೊಂದಿರುವ ವಿಶ್ಲದ ಏಕ್ವೆಕ ದೇಶ ಭಾರತ ಎಂದು ಮೋದಿ ಹೇಳಿದರು ಅಸ್ಟಾಂ ಸರ್ಕಾರ ನಾಳೆ ಎನ್ ಆರ್

ಯ ಅಂತಿಮ ಪಟ್ಲಿ ಪ್ರಕಟಿಸಲು ಸಜ್ಣಾಗಿದ್ದು ಆತಂಕಪಡಲು ಯಾವುದೇ ಕಾರಣವಿಲ್ಲ ಎಂದು ಸ್ಪಷ್ಟಪದಿಸಿದೆ ಆಕಾಶವಾಣಿಯ ನ್ಯೂಸ್ ಟಾಕ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಗೃಹ ಮತ್ತು ರಾಜಕೀಯ ವಿಭಾಗದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಕುಮಾರ್ ಸಂಜಯ್ ಕೃಷ್ಣ ರಾಜ್ಯದಾದ್ಯಂತ ಬಿಗಿ ಬಂದೋಬಸ್ತ್ ಏರ್ಪದಿಸಲಾಗಿದೆ ಎಂದು ತಿಳಿಸಿದರು

ಆರ್

ಪ್ರಕಟಿಸುವ ದಿನದಂದು ಯಾವುದೇ ಭದ್ರತೆಗೆ ಭೀತಿ ನಮಗಿಲ್ಲ ಆದರೂ ಯಾವುದೇ ಪರಿಸ್ಥಿತಿ ಎದುರಿಸಲು ನಮ್ಮ ಭದ್ರತಾ ಪಡೆಗಳನ್ನು ಸನ್ನದ್ದವಾಗಿದೆ ಎಂದರು ಜಿಲ್ಲಾಡಳಿತಗಳು ಗಣ್ಯ ವಕ್ತಿಗಳು ಮತ್ತು ಹಲವು ನಾಯಕರನ್ನು ಭೇಟಿ ಮಾದಿ ವಿಶ್ಲಾಸ ತುಂಬುಕ ಕಾರ್ಯ ಮಾದಿವೆ ಅಂತಿಮ ಎನ್ ಆರ್

ಯಲ್ಲಿ ತಮ್ಮ ಹೆಸರು ಇಲ್ಲದವರಿಗೆ ವಿದೇಶೀಯರ ನ್ಯಾಯಾಧಿಕರಣದಲ್ಲಿ ಮನವಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಎಂದು ಕೃಷ್ಣ ತಿಳಿಸಿದರು

ಅಸ್ಪಾಂ ಸರ್ಕಾರ ಎಲ್ಲ ವ್ಯವಸ್ಥಗಳನ್ನೂ ಮಾಡಿದ್ದು ಜನರು ತಮ್ಮ ಹೆಸರು ಅಂತಿಮ ರಾಷ್ಟೀಯ ನಾಗರಿಕ ದಾಖಲಾತಿಯಲ್ಲಿ ಇದೆಯೋ ಇಲ್ಲವೋ ಎಂಬುದನ್ನು ಕೆಲವು ಸುಲಭ ಪ್ರಕ್ರಿಯೆಗಳಿಂದ ತಿಳಿದುಕೊಳ್ಳಬಹುದಾಗಿದೆ ಜಾರಿ ನಿರ್ದೇಶನಾಲಯ ತಮಗೆ ನೋಟೀಸ್ ನೀಡಿದ್ದು ವಿಚಾರಣೆಗೆ ಹಾಜರಾಗಲು ಸಿದ್ದವಿದ್ದು ಆದರೆ ಕಾನೂನಿನ ಪ್ರಕಾರ ರಕ್ಷಣೆ ಪಡೆಯಲು ತಮಗೆ ಅವಕಾಶವಿದೆ ಎಂದು ಮಾಜಿ ಸಚಿವ ಡಿ

ಶಿವಕುಮಾರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಣಿಯಲ್ಲಿ ಮಾತನಾಡಿದ ಅವರು ತಾವು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ತಮ್ಮ ವಿರುದ್ದ ದೊಡ್ಡ ಷಡ್ಯಂತ್ರ ನಡೆದಿದ್ದು ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡುತ್ತೇನೆ ಎಂದರು ನ್ಯಾಯಾಲಯದಿಂದ ಬಂದಿರುವ ನೋಟೀಸ್ಗೆ ತಾವು ಉತ್ತರ ನೀಡಿದ್ದು ತಮ್ಮ ಕುಟುಂಬಕ್ಕೆ ಸೇರಿದ ಆಸ್ತಿಯನ್ನು ಬೇನಾಮಿ ಆಸ್ತಿ ಎಂದು ಆದಾಯ ಮತ್ತು ತೆರಿಗೆ ಇಲಾಖೆ ಅಧಿಕಾರಿಗಳು ತೀರ್ಮಾನಿಸಿದ್ದಾರೆ ಇದರ ವಿರುದ್ದ ನ್ಯಾಯಾಲಯದ ಮೊರೆ ಹೋಗುವುದಾಗಿ ತಿಳಿಸಿದರು ಜಾರಿ ನಿರ್ದೇಶನಾಲಯ ಸೇರಿದಂತೆ ಯಾವುದೇ ಸಂಸ್ಥೆಗಳು ತಮ್ಮ ವಿರುದ್ದ ತನಿಖೆ ನಡೆಸಿದರೂ ಅದನ್ನು ಎದುರಿಸಲು ಸಿದ್ದನಿದ್ದೇನೆ ಎಂದು ಅವರು ಸ್ಪಷ್ಟಪದಿಸಿದರು

ದೆಹಲಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಾವಡೇಕರ್ ಅರಣ್ಯೇಕರಣಕ್ಕಾಗಿ ಆಯವ್ಯಯದಲ್ಲಿ ಹೆಚ್ಚಿನ ಹಣ ತೊಡಗಿಸುವಂತೆ ಮನವಿ ಮಾದಿದ ಅವರು ಇದು ಭವಿಷ್ಯದ ಹೂಡಿಕೆ ಎಂದು ತಿಳಿಸಿದರು ನಿಧಿಯನ್ನು ಅರಣ್ಲೀಕರಣ ಪರಿಹಾರ ನಿಧಿ ಕಾಯಿದೆ ಮತ್ತು ನಿಯಮಗಳ ಪ್ರಕಾರವೇ ಬಳಕೆ ಮಾಡಲಾಗುವುದು ಎಂದು ಸಚಿವರು ತಿಳಿಸಿದರು ನಿಧಿಯನ್ನು ಅರಣ್ಯೀಕರಣ ಪರಿಹಾರಕ್ಕಾಗಿ ಜಲಾನಯನ ಪ್ರದೇಶ ಅಭಿವ್ವದ್ದಿಗಾಗಿ ವನ್ಯಜೀವಿ ನಿರ್ವಹಣೆಗಾಗಿ ಸ್ವಾಭಾವಿಕ ಪುನರುತ್ದಾನಕ್ಕಾಗಿ ಕಾಳ್ಗಿಚ್ಚು ತಡೆಯಲು ಮಣ್ಚು ಮತ್ತು ತೇವಾಂಶ ಸಂರಕ್ಷಣೆಗಾಗಿ ಹಾಗೂ ವನ್ಯಜೀವಿ ವಾಸಸ್ಥಳದ ಸುಧಾರಣೆಗಾಗಿ ಬಳಸಲಾಗುವುದು ಎಂದು ಸಚಿವರು ತಿಳಿಸಿದರು ಅರಣ್ಯೀಕರಣಕ್ಕೆ ಸಂಬಂಧಿಸಿದ ಪ್ರಯತ್ನಗಳ ಅನುಷ್ಣಾನದ ಬಗ್ಗೆ ಜಿಯೋ ಟ್ಯಾಂಗಿಂಗ್ ಮತ್ತು ವಿದಿಯೋ ಚಿತ್ರೀಕರಣದಂಥ ತಂತ್ರಜ್ಞಾನದ ಮೂಲಕ ನಿಗಾ ಇಡಲಾಗುವುದು ಎಂದು ತಿಳಿಸಿದರು ಕಾಶ್ಮೀರ ಕಣಿವೆಯಲ್ಲಿನ ಒಟ್ಸಾರೆ ಭದ್ರತಾ ಪರಿಸ್ಥಿತಿಯ ಪರಾಮರ್ಶೆಗಾಗಿ ಸೇನಾ ಮುಖ್ಯ ಜನರಲ್ ಬಿಪಿನ್ ರಾವತ್ ಶ್ರೀನಗರ ತಲುಪಿದ್ಲಾರೆ ಭಯೋತ್ಸಾದಕ ನಿಗ್ರಹ ಮತ್ತು ಒಳ ನುಸುಳುಕೋರರ ನಿಯಂತ್ರಣದ ಜೊತೆಗೆ ಕಣಿವೆಯ ಗಡಿ ನಿಯಂತ್ರಣ ರೇಖೆಯ ಬಳಿ ಸಶಸ್ತ್ರ ಪಡೆಗಳ ಕಾರ್ಯಾಚರಣೆ ಸನ್ನದ್ಗತೆಯ ಪರಾಮರ್ಶೆಯನ್ನೂ ಅವರು ನಡೆಸಲಿದ್ದಾರೆ ಎಂದು ರಕ್ಷಣಾ ಮೂಲಗಳು ತಿಳಿಸಿವೆ

ಕಳೆದ ವರ್ಷ ಇದು ಶೇ

ನವದೆಹಲಿಯಲ್ಲಿ ನಿನ್ನೆ ಈ ವಿಷಯ ತಿಳಿಸಿದ ಬಿಜೆಪಿ ಕಾರ್ಯಾಧ್ಯಕ್ಷ ಜೆ

ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಎನ್ ದಿ ಎ ಸಕಾರದ ಅವಧಿಯಲ್ಲಿ ಭಾರತದ ಆರ್ಥಿಕತೆಯು ಅತಿ ಹೆಚ್ಚು ಸುಧಾರಣೆಯನ್ನು ಕಂಡಿದೆ ಎಂದು ಕೇಂದ್ರ ಗ್ಬಹ ಸಚಿವ ಅಮಿತ್ ಷಾ ತಿಳಿಸಿದ್ದಾರೆ